ಇದಕ್ಕಾಗಿ ಇಂದು ತಾಲೂಕು ಕೇಂದ್ರಗಳಲ್ಲಿ ಮಸ್ಸರಿಂಗ್ ಕಾರ್ಯ ನಡೆಯುತ್ತಿದೆ ಕುಂದಗೋಳದ ಶಾಸಕರಾಗಿದ್ದ ಸಿ ಎಸ್ ಶಿವಳ್ಳಿಯವರ ನಿಧನದಿಂದ ಹಾಗೂ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರ ರಾಜಿನಾಮೆ ನೀಡಿದ್ದರಿಂದ ಈ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವರಾದ ಮನೋಜ್ ಸಿನ್ಹಾ ರವಿತಂಕರ್ ಪ್ರಸಾದ್ ಪರ್ ಸಿವುತ್ ಕೌರ್ ಬಾದಲ್ ಮತ್ತು ಪರ್ದೀಪ್ ಸಿಂಗ್ ಪುರಿ ಈ ಪಂತದಲ್ಲಿ ಚುನಾವಣಾ ಕಣದಲ್ಲಿರುವ ಪ್ರಮುಖರೆನಿಸಿದ್ದಾರೆ

ಮಧ್ಯಪ್ರದೇಶದ ಇಂಧೋರ್ ಉಜ್ಜಯಿನಿ ಧಾರ್ ರಾಟ್ಲಮ್ ಮಂಡಾಸುರ್ ದೇವಾಸ್ ಕರ್ಗೋನ್ ಮತ್ತು ಖಾಂಡ್ವಾದಲ್ಲಿಯೂ ಮತದಾನಕ್ಕೆ ಸಕಲ ಸಿದ್ಧಕೆ ಮಾಡಿಕೊಳ್ಳಲಾಗಿದೆ ಎಂದು ಆ ರಾಜ್ಯದ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ

ಮಧ್ಯಪ್ರದೇಶದ ಗಡಿಭಾಗದ ಸೋನ್ಭದ್ರಾದಲ್ಲಿ ವಿಶೇಷ ಭದ್ರತೆ ಕೈಗೊಳ್ಳಲಾಗಿದೆ

ದೇಶದ ಎಲ್ಲ ಮೂಲೆಗಳಲ್ಲಿರುವ ಆಕಾಶವಾಣಿಯ ಬಾತ್ಮೀದಾರರು ಮತ ಎಣಿಕೆ ಕುರಿತು ನಿಖರ ಮಾಹಿತಿ ಒದಗಿಸಲಿದ್ದಾರೆ ಈ ಮಧ್ಯೆ ಫಲಿತಾಂತ ಕುರಿತು ಸ್ಟುಡಿಯೋದಲ್ಲಿ ತಜ್ಞರು ಸಮಗ್ರ ಮತ್ತು ಆಳವಾದ ವಿಶ್ಲೇಷಣೆ ನೀಡಲಿದ್ದಾರೆ ಆಕಾಶವಾಣಿಯ ಎಫ್ಎಂ ಗೋಲ್ಡ್ ಎಫ್ ಎಂ ರೇನ್ ಬೋ ವಿವಿಧ ಭಾರತಿ ಮತ್ತು ಇತರ ಚಾನೆಲ್ಗಳಲ್ಲಿ ಈ ಕಾರ್ಯತ್ರಮ ಪ್ರಸಾರವಾಗಲಿದೆ

ಪದಿನೇಳನೇ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿಗೆ ಯಾವುದೇ ಭಂಗ ಬರುವುದಿಲ್ಲ ಎಂದು ಜೆಡಿಎಸ್ ವರಿಷ್ಠ ಎಜ್

ದೇವೇಗೌಡ ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಪ್ಪಪಡಿಸಿದ್ದಾರೆ ದೇವೇಗೌಡ ಅವರ ಮಟ್ನಪಭ್ವದ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲು ಅವರ ಕುಟುಂಬ ತಿರುಪತಿಗೆ ಭೇಟಿ ನೀಡಿದ್ದಾಗ ಅವರನ್ನು ಭೇಟಿ ಮಾಡಿದ ಪತ್ರಕರ್ತರ ಪ್ರಶ್ನೆಗಳಿಗೆ ಅವರು ಉತ್ತರಿಸಿ ರಾಷ್ಷ ರಾಜಕಾರಣದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯವರಿಗೆ ತಮ್ಮ ಬೆಂಬಲ ಇದೆ ಎಂದರು ಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಕುರಿತ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ ಮುಖ್ಕಮಂತ್ರಿ ಎಚ್ ಡಿ

ನಗರ ಪ್ರದೇಶದಲ್ಲಿ ಮಳೆನೀರು ಕೊಯ್ಲು ಕಡ್ಡಾಯ ಮಾಡಿರುವ ರೀತಿಯಲ್ಲಿಯೇ ಇನ್ನು ಮುಂದೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಮತ್ತು ವಾಣಿಜ್ಯ ಕಟ್ಟಡಗಳಲ್ಲಿ ಈ ವ್ಯವಸ್ಥೆ ಕಡ್ಡಾಯ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಜಲಾಮೃತ ಜಲವರ್ಷ ಸ್ವಜ್ವಮೇವ ಜಯತೆ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತಂತೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದೆ ನಿರ್ಮಾಣವಾಗಲಿರುವ ಕಟ್ಟಡಗಳಿಗೆ ಇದನ್ನು ಕಡ್ಡಾಯ ಮಾಡಲಾಗುವುದು ಈಗಾಗಲೇ ನಿರ್ಮಿಸಲಾಗಿರುವ ಕಟ್ಟಡಗಳಲ್ಲಿ ಈ ವ್ಯವಸ್ಥ ಅಳವಡಿಸುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದರು

ಈ ಹಿನ್ನೆಲೆಯಲ್ಲಿ ಜಲವರ್ಷ ಅಭಿಯಾನಕ್ಕೆ ಒತ್ತು ನೀಡುವ ಸಲುವಾಗಿ ವಿಶ್ವಪರಿಸರ ದಿನದಂದು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಸಿ ನೆಡುವ ಕಾರ್ಯತ್ರಮವನ್ನು ಪಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು

ಈ ಯೋಜನೆಯಡಿ ಜಲಸಾಕ್ಷರತೆ ಜಲಸಂರಕ್ಷಣೆ ಜಲ ಪ್ರಜ್ಞಾನಂತ ಬಳಕೆ ಮತ್ತು ಮತ್ತು ಪಸರೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಶ್ವಪರಿಸರ ದಿನದಂದೇ ಚಾಲನೆ ನೀಡಲಾಗುವುದು ಎಂದು ಕೃಷ್ಣ ಬೈರೇಗೌಡ ಹೇಳಿದರು

ದೇಶಪಾಂಡೆ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ ಬರಗಾಲ ನಿರ್ವಹಣೆಗೆ ಪಣದ ಕೊರತೆ ಇಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ ಅವರು ಇದಕ್ಕಾಗಿ ಪಣ ಮೀಸಲಾಗಿಟ್ಟಿರುವುದಾಗಿ ತಿಳಿಸಿದರು

ಜಾನುವಾರುಗಳಿಗೆ ಮೇವು ಮತ್ತು ನೀರು ಪೂರೈಸುವ ಸಲುವಾಗಿ ಗೋಶಾಲೆ ಹಾಗೂ ಮೇವು ಬ್ಯಾಂಕ್ಗಳನ್ನು ಸ್ಥಾಪಿಸಲು ಟೆಂಡರ್ ಕರೆಯಬೇಕೆಂದು ಸೂಚಿಸಲಾಗಿದೆ

ಮಾನವೀಯತೆ ಆಧಾರದ ಮೇಲೆ ಕೃಷ್ಣಾ ನದಿ ನೀರು ರಾಜ್ಯಕ್ಕೆ ಬಿಡಬೇಕೆಂದು ದೇಶಪಾಂಡೆ ಮಹಾರಾಷ್ಷ ಸರ್ಕಾರಕ್ಕೆ ಇದೇ ವೇಳೆ ಮನವಿ ಮಾಡಿಕೊಂಡರು ಇದಕ್ಕೂ ಮೊದಲು ಬೆಳಗಾವಿ ತಾಲೂಕಿನ ಹೊನಗಾ ಗ್ರಾಮ ಪಂಚಾಯಿತಿಯ ತಾಂಬಳ ಕೆರೆಯ ಪೂಳೆತ್ತುವ ಕಾಮಗಾರಿಯನ್ನು ಅವರು ವೀಕ್ಷಿಸಿದರು ಅತಿಸಾರ ಬೇದಿ ರೋಗವನ್ನು ತಡೆಗಟ್ಟುವ ಸಲುವಾಗಿ ಕಳೆದ ಐದು ವರ್ಷಗಳಿಂದ ವಿಶೇಷ ಪ್ರಯತ್ನ ನಡೆಸಲಾಗುತ್ತಿದೆ

ವೀರೇಂದ್ರ ಹೆಗ್ಗಡೆ ಮನವಿ ಮಾಡಿಕೊಂಡಿದ್ದಾರೆ ದೇವಸ್ಥಾನಕ್ಕೆ ನೀರು ಪೂರೈಸುವ ತೀರ್ಥದ ಹೊಂಡದಲ್ಲಿ ನಾಲ್ಕು ಅಡಿ ನೀರು ಕಡಿಮೆಯಾಗಿದೆ